ನಡೆಯುತ್ತಿರುವ ಅಪಪ್ರಚಾರ ತಡೆಗೆ ಶ್ರಮಿಸುವಂತೆ ಉಪರಾಷ್ಟ ಪತಿ ಅನಿವಾಸಿ ಭಾರತೀಯರಿಗೆ ಕರೆ

ಯುಎಸ್ ಓಪನ್ ಟೆನಿಸ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉಕ್ರೇನ್ನ ಎಲಿನಾ ಸ್ಲಿಟೋಲಿನಾ ವಿರುದ್ಧ ಗೆದ್ದು ಥ್ವೆನಲ್ ತಲುಪಿದ ಅಮೆರಿಕದ ಸೆರೆನಾ ವಿಲಿಯಮ್ಸ್

ಇಇಎಫ್ನ ಗೋಡ್ಡಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾದ ಪೂರ್ವ ಭಾಗದ ದೂರದ ಪ್ರದೇಶಗಳ ಅಭಿವೃದ್ದಿಗೆ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಸಾಲದ ನೆರವು ಪ್ರಕಟಿಸಿ ಆ ಮೂಲಕ ರಷ್ಯಾದೊಂದಿಗಿನ ಆರ್ಥಿಕ ರಾಜತಾಂತ್ರಿಕ ಸಂಬಂಧಗಳಿಗೆ ಹೊಸ ಆಯಾಮ ನೀಡಲಾಗುವುದು ಎಂದರು ಈ ಘೋಷಣೆಯೊಂದಿಗೆ ಭಾರತದ ಪೂರ್ವ ಕ್ರಿಯಾ ನೀತಿಯನ್ನು ಮುಂದುವರಿಸಲಾಗುವುದು ಎಂದ ಅವರು ವ್ಲಾಡಿವೋಸ್ಚಾಕ್ ಚೆನ್ವೈ ನಡುವಿನ ಸಮುದ್ರ ಮಾರ್ಗ ಪ್ರಸ್ತಾವವನ್ನು ಮುಂದಿಟ್ಟರು ಇದರಿಂದ ಉಭಯ ದೇಶಗಳ ನಡುವಿನ ಸಂಬಂಧ ಇನ್ನಷ್ಟು ಬಲವರ್ಧನೆಗೊಳ್ಳಲಿದೆ ಎಂದರು

ಪೂರ್ವ ಆರ್ಥಿಕ ವೇದಿಕೆ ಸಭೆಯ ನಡುವೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರೊಂದಿಗೆ ದ್ವೀಪಕ್ಷೀಯ ಸಭೆ ನಡೆಸಿದರು ಉಭಯ ನಾಯಕರು ಇಂಡೋ ಫೆಸಿಪಿಕ್ ಪ್ರಾಂತ್ಯದಲ್ಲಿನ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡರು ಮಲೇಷ್ನಾ ಪ್ರಧಾನಮಂತ್ರಿ ಡಾ ಮಹತೀರ್ ಬಿಲ್ ಮೊಹಮ್ಮದ್ ಅವರೊಂದಿಗೆ ಪ್ರಧಾನಿ ಅವರು ಜಕೀರ್ ನಾಯಕ್ ಹಸ್ತಾಂತರ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ಮೋದಿ ಅವರು ಮಂಗೋಲಿಯಾದ ಅಧ್ಯಕ್ಷ ಕೆ ಬಟುಂಗ್ಲಾ ಅವರೊಂದಿಗೆ ಮಾತುಕತೆ ನಡೆಸಿದರು ಅವರು ಈ ತಿಂಗಳು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಭಾರತ ರಷ್ಯಾ ವಾರ್ಷಿಕ ಶ್ವಂಗಸಭೆ ವೇಳಿ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಸಮಗ್ರ ಮಾತುಕತೆ ನಡೆಸಿದರು ಭಾರತ ರಷ್ನಾ ನಡುವಿನ ಸಹಕಾರ ಸಂಬಂಧಗಳ ಬಲವರ್ಧನೆಗೆ ಹೊಸ ಆಯಾಮಗಳನ್ನು ನೀಡುವ ಗುರಿ ಹೊಂದಲಾಯಿತು

ಜಮ್ಮು ಮತ್ತು ಕಾಶ್ಟೀರ ಕುರಿತಂತೆ ಭಾರತ ಇತ್ತೀಚೆಗೆ ಕೈಗೊಂಡಿರುವ ನಿರ್ಣಯವನ್ನು ರಷ್ಯಾ ಬೆಂಬಲಿಸಿತು ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡಬೇಕು ಎಂದು ತನ್ನ ಬೆಂಬಲ ವ್ಯಕ್ತಪಡಿಸಿತು

ಇಸ್ರೋದ ಬೆಂಗಳೂರಿನ ಟೆಲಿಮೆಟ್ರಿ ಟ್ರಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಇಸ್ಟ್ರಾಕ್ನಲ್ಲಿ ವಿಜ್ಞಾನಿಗಳು ಚಂದ್ರನ ಮೇಲೆ ಫಟಿಸಲಿರುವ ಈ ಐತಿಹಾಸಿಕ ಕ್ಷಣವನ್ನು ಕಣ್ತಂಬಿಕೊಳ್ಳಲು ಸಜ್ಞಾಗಿದ್ದಾರೆ

ಅದು ಸ್ವರ್ಶಿಸಿದ ಳ ಗಂಟೆಗಳ ನಂತರ ಅದರೊಳಗಿನ ರೋವರ್ ಪ್ರಜ್ಞಾನ್ ಹೊರಬಂದು ಚಂದ್ರನ ಮೇಲ್ಮೈನಲ್ಲಿರುವ ಮಣ್ಚು ಖನಿಜ ಸಂಪತ್ತು ಮತ್ತಿತರ ಅಂಶಗಳನ್ನು ಪತ್ತೆಹಚ್ಚಲಿದೆ ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ದೇಶಾದ್ಯಂತ ಜನರು ಕುತೂಹಲದಿಂದ ಕಾಯುತ್ತಿದ್ದಾರೆ ಈ ಸಾಧನೆ ಆಯ್ದ ರಾಷ್ವಗಳ ಪಟ್ಟಿಯಲ್ಲಿ ದೇಶವನ್ನು ಅತ್ಯುನ್ತತ ಸ್ಣಾನಕ್ಕೇರಿಸಲಿದೆ

ಭಯೋತ್ವಾದನೆಯನ್ನು ನಿಯಂತ್ರಿಸಲು ಅಂತಹ ಕುಕೃತ್ಯಗಳಲ್ಲಿ ತೊಡಗುವವರನ್ನು ತಡೆಯಲು ಸಮಗ್ರ ಅಂತಾರಾಷ್ಟೀಯ ಕಾರ್ಯತಂತ್ರ ಅಗತ್ಯವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಅವರು ಭಯೋತ್ವಾದನೆಗೆ ಬೆಂಬಲ ಮತ್ತು ಹಣಕಾಸು ನೆರವು ನೀಡುವವರ ವಿರುದ್ದ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಭಯೋತ್ವಾದನೆಯಿಂದಾಗಿ ಜಗತ್ತಿನ ಯಾವುದೇ ರಾಷ್ವಗಳು ಸುರಕ್ಷಿತವಾಗಿಲ್ಲ ಭಾರತ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆ ಮೂಲಕ ಭಯೋತ್ವಾದನೆ ನಿಗ್ರಹಕ್ಕೆ ಹೋರಾಡುತ್ತಿದೆ ಎಂದು ಅವರು ತಿಳಿಸಿದರು

ಅಧಿಕೃತ ಹೇಳಿಕೆಯಂತೆ ರಾಜನಾಥ್ ಸಿಂಗ್ ಅವರು ವಿಶ್ವದ ಎಲ್ಲ ರಾಷ್ಟಗಳು ಭಯೋತ್ವಾದನೆಯ ಸವಾಲನ್ನು ಎದುರಿಸುತ್ತಿವೆ ಇದನ್ನು ಹತ್ತಿಕ್ಕಲು ಕ್ರಮಗಳನ್ನು ಕೈಗೊಳ್ಳಬೇಕು ಇವುಗಳ ಜೊತೆಗೆ ಸುಸ್ದಿರ ಅಭಿವೃದ್ದಿಯ ಸವಾಲುಗಳು ಸಹ ಇವೆ ಎಂದು ಅವರು ಹೇಳಿದ್ದಾರೆ ಜಾಗತಿಕ ಭೀತಿಗೆ ಕಾರಣವಾಗಿರುವ ಭಯೋತ್ವಾದನೆಯನ್ನು ಭಾರತ ಹಾಗೂ ಇಂಡೋನೇಷ್ಯಾ ಸ್ವಷ್ವವಾಗಿ ಖಂಡಿಸಿವೆ ಮೂರು ದಿನಗಳ ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಮ್ಮ ಸಹವರ್ತಿ ರೆಟ್ನೋ ಮರ್ಸುದಿ ಅವರೊಂದಿಗೆ ಮಾತುಕತೆ ನಡೆಸಿದರು ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವಿಷಯ ಪ್ರಾದೇಶಿಕ ಜಾಗತಿಕ ಅರ್ಥಿಕ ರಾಜಕೀಯ ಹಾಗೂ ಭದ್ರತೆಗಳ ಕುರಿತು ಇಬ್ಬ ರೂ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು ಎರಡೂ ರಾಷ್ಟ್ರಗಳು ಕಡಲ ನೆರೆಹೊರೆ ಹೊಂದಿದ್ದು ಪೂರ್ವ ಹಾಗೂ ಇಂಡೋ ಪೆಸಿಫಿಕ್ ನೀತಿಯಡಿ ಕ್ರಮಕ್ಕೆ ಭಾರತ ಇಂಡೋನೇಷ್ಯಾವನ್ನು ಪ್ರಮುಖ ಪಾಲುದಾರ ರಾಷ್ಟವಾಗಿ ಪರಿಗಣಿಸುತ್ತದೆ ಎಂದು ಜೈಶಂಕರ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪ್ರಾದೇಶಿಕ ಸಮಗ್ರತೆ ಮತ್ತು ಏಕತೆಯಲ್ಲಿ ಎರಡೂ ರಾಷ್ಟಗಳು ತಮ್ಮ ಆಸಕ್ತಿಯನ್ನು ದೃಢೀಕರಿಸಿದವು ಎಂದು ತಿಳಿದುಬಂದಿದೆ ದೀರ್ಘಕಾಲದಿಂದ ಇತ್ಯರ್ಥವಾಗದಿರುವ ಅತಿಸಣ್ಣ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ವಲಯದ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಅವರು ದೆಹಲಿಯಲ್ಲಿ ನಿನ್ನೆ ಸಚಿವಾಲಯ ಆಯೋಜಿಸಿದ್ದ ರಾಷ್ಟೀಯ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡುತ್ತಾ ಎಂಎಸ್ಎಂಇ ಉದ್ಯಮಗಳಿಗೆ ತಡವಾಗಿ ಅಥವಾ ವಿಳಂಬವಾಗಿ ಪಾವತಿ ಮಾಡುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಎಂಎಸ್ಎಂಇ ವೆಲಯದವರು ಸಮಾಧಾನ್ ಪೋರ್ಟಲ್ ಮೂಲಕ ಅಗತ್ಯ ಮಾಹಿತಿ ಪಡೆದುಕೊಳ್ಳಬೇಕು ಮತ್ತು ಉದ್ದೇಶಪೂರ್ವಕವಾಗಿ ಸುಸ್ಡಿದಾರವಾಗುವುದನ್ನು ತಡೆಯಬೇಕು ಎಂದರು

ಐಎನ್ಎಕ್ಸ್ ಮಾಧ್ಯಮ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರನ್ನು ದೆಹಲಿಯ ಸಿಬಿಐ ವಿಶೇಷ ನ್ಯಾಯಾಲಯ ತಿಹಾರ್ ಜ್ವೆಲಿಗೆ ಕಳುಹಿಸಿದೆ

ಚಿದಂಬರಂ ಅವರನ್ನು ಝಡ್ ಕ್ಯಾಟಗರಿ ಭದ್ರತೆಯಲ್ಲಿ ವಿಚಾರಣೆ ನಡೆಸುತ್ತಿರುವುದರಿಂದ ತಿಹಾರ್ ಜೈಲಿನಲ್ಲಿ ಅವರನ್ನು ಪ್ರತ್ಯೇಕ ಕೋಣೆಯಲ್ಲಿಡಬೇಕು ಅವರಿಗೆ ಅಗತ್ಯ ಔಷಧಿ ಕೊಂಡೊಯ್ಯಲು ಅವಕಾಶ ನೀಡಬೇಕು ಎಂದು ಕೋರ್ಟ್ ಆದೇಶಿಸಿದೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಚಿದಂಬರಂ ಅವರಿಗೆ ಅಗತ್ಯ ಭದ್ರತೆ ಒದಗಿಸಲಾಗುವುದು ಎಂದು ನ್ಯಾಯಾಲಯಕ್ಕೆ ಭರವಸೆ ನೀಡಿದರು

ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ

ಈ ಬಗ್ಗೆ ಸಾಗರೋತ್ತರ ಭಾರತೀಯರು ತಾವು ನೆಲೆಸಿರುವ ದೇಶವಾಸಿಗಳಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಅವರು ದೆಹಲಿಯಲ್ಲಿ ನಿನ್ನೆ ಗ್ಲೋರಿಯಸ್ ಡ್ವೆಸಪೋರಾ ಪ್ನೈಡ್ ಆಫ್ ಇಂಡಿಯಾ ಕಾಫಿ ಟೀಬಲ್ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದರು ಭಾರತದ ವರ್ಚಸ್ಪಿಗೆ ಧಕ್ಕೆ ತರುವಂತಹ ಸುಳ್ಳು ಹೇಳಿಕೆಗಳ ವಿರುದ್ದ ಪ್ರವಾಸಿ ಭಾರತೀಯರು ಪರಿಣಾಮಕಾರಿಯಾಗಿ ಉತ್ತರ ನೀಡಬೇಕು ಎಂದರು ಕಾಶ್ಟೀರ ಕಣಿವೆಯಾದ್ಯಂತ ಸ್ತಿರ ದೂರವಾಣಿ ಸಂಪರ್ಕವನ್ನು ಸಂಪೂರ್ಣವಾಗಿ ಮರುಸ್ಥಾಪಿಸಲಾಗಿದೆ ಅಧಿಕೃತ ವಕ್ತಾರರು ತಿಳಿಸಿರುವಂತೆ ಕೇಂದ್ರ ದಕ್ಷಿಣ ಮತ್ತು ಉತ್ತರ ಕಾಶ್ಟೀರ ಜಿಲ್ಲೆಗಳಲ್ಲಿ ಎಲ್ಲ ಸ್ಥಿರ ದೂರವಾಣಿಗಳಿಗೆ ಮರು ಸಂಪರ್ಕ ಕಲ್ವಿಸಲಾಗಿದೆ

ಒಟ್ಪಾರೆ ಕಾಶ್ಮೀರದಲ್ಲಿ ಪರಿಸ್ತಿತಿ ಸಹಜ ಮತ್ತು ಶಾಂತ ಸ್ಥಿತಿಯಲ್ಲಿದ್ದು ಜನರು ಖಾಸಗಿ ವಾಹನಗಳಲ್ಲಿ ಮುಕ್ತವಾಗಿ ಸಂಚರಿಸುತ್ತಿದ್ದಾರೆ ಎಂದು ಅಧಿಕಾರಿಗಳು ಹಾಗೂ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ

ಬಂಡವಾಳಗಾರರನ್ನು ಉದ್ದೇಶಿಸಿ ಮಾತನಾಡಿದ ಜಮ್ಮು ಮತ್ತು ಕಾಶ್ಮೀರ ಕೈಗಾರಿಕೆಗಳು ಹಾಗೂ ವಾಣಜ್ಯ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ಚೌಧರಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ರಾಜ್ಯದ ಕ್ಷಿಪ್ರ ಬೆಳವಣಿಗೆಗೆ ಪೂರಕವಾಗಲಿವೆ ಎಂದರು ಕೃಷಿ ಮತ್ತು ಪ್ರವಾಸೋದ್ಯಮದ ಕೊಡುಗೆಗಳ ಕುರಿತು ಲಡಾಕ್ ಆಲೋಚಿಸಬೇಕು ಎಂದು ಚೌಧರಿ ಸಲಹೆ ನೀಡಿದ್ದಾರೆ ಲೇಹ್ ಹಿಲ್ ಪರಿಷತ್ ನ ಸಿಇಸಿ ಗ್ಯಾಲ್ ಪಿ ವಾಂಗ್ಯಾಲ್ ಎಲ್ ಎ ಹೆಚ್ ಡಿ ಸಿ ಅಧಿಕಾರಿಗಳು ಸಿ ಐ ಐ ಪ್ರತಿನಿಧಿಗಳು ಹಾಗೂ ರಾಜ್ಯದ ಬಂಡವಾಳದಾರರು ಈ ಕಿರು ಸಮಾವೇಶದಲ್ಲಿ ಭಾಗವಹಿಸಿದ್ದರು

ಪುರುಷರ ಸಿಂಗಲ್ಲ್ ಸೆಮಿಫೈನಲ್ಸ್ನಲ್ಲಿ ಎರಡನೇ ಶ್ರೇಯಾಂಕಿತ ರಫೆಲ್ ನಡಾಲ್ ಇಟಲಿಯ ಮಾಟಿಯೋ ಬೆರೆತ್ತಿನಿ ಅವರನ್ನು ಎದುರಿಸಲಿದ್ದರೆ ಮತ್ತೊಂದು ಪಂದ್ಯದಲ್ಲಿ ಡಿ ಮೆಡ್ವೆಡೇವ್ ಅವರು ಜಿ ಡಿಮಿಟ್ರೋವ್ ಅವರೊಂದಿಗೆ ಮುಖಾಮುಖಿಯಾಗಲಿದ್ದಾರೆ